ದಾವಣಗೆರೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ಮಾಯಕೊಂಡ ಸಮೀಪದ ಬೋರಗೊಂಡನಹಳ್ಳಿಯಲ್ಲಿ ಮತದಾರರು ಮತದಾನ ಬಹಿಷ್ಕರಿಸಿದ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಚುನಾವಣಾಧಿಕಾರಿ ಕುಮಾರಸ್ವಾಮಿ ಮತದಾರರ ಮನವೊಲಿಸುವಲ್ಲಿ ಯಶಸ್ವಿಯಾದ ನಂತರ ಮತದಾನ ಪ್ರಕ್ರಿಯೆ ಆರಂಭಗೊಂಡಿತು ಬಳ್ಳಾರಿ ಕ್ಷೇತ್ರದಲ್ಲಿ ಬಿರುಬಿಸಲನ್ನೂ ಲೆಕ್ಕಿಸದೆ ಮತದಾರರು ಬೆಳಿಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದುದು ಕಂಡುಬಂದಿತು ರಾಯಚೂರು ಕ್ಷೇತ್ರದ ಪಲವೆಡೆ ಮತಗಟ್ಟೆಯ ಸರದಿ ಸಾಲಿನಲ್ಲಿ ಮಹಿಳೆಯರೇ ಪೆಜ್ಜಾಗಿ ಕಂಡುಬಂದರು

ಕರಾವಳಿಯ ಒಂದೆರಡು ಜಿಲ್ಲೆಗಳನ್ನು ಹೊರತುಪಡಿಸಿ ಇಂದು ಮತದಾನ ನಡೆದ ಕ್ಷೇತ್ರಗಳು ಬಹುತೇಕ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿವೆ

ಮತದಾನ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಮೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು ಎರಡನೇ ಪಂತದಲ್ಲಿ ಚುನಾವಣೆ ನಡೆದ ಲೋಕಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಧಾರವಾಡ ದಾವಣಗೆರೆ ಪಾವೇರಿ ಗದಗ ಉತ್ತರ ಕನ್ನಡ ಬೆಳಗಾವಿ ಚಿಕ್ಕೋಡಿ ವಿಜಯಪುರ ರಾಯಚೂರು ಬಾಗಲಕೋಟೆ ಕಲಬುರಗಿ ಬಳ್ಳಾರಿ ಬೀದರ್ ಮತ್ತು ಕೊಪ್ಪಳ ಸೇರಿವೆ ಈ ಕ್ಷೇತ್ರಗಳಲ್ಲಿ ಸ್ಪರ್ಧೆಯಲ್ಲಿರುವ ಕೇಂದ್ರ ಸಚಿವರಾದ ಅನಂತಕುಮಾರ್ ಪೆಗಡೆ ರಮೇಶ್ ಜಿಗಜಿಣಗಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಜಿ

ಸಿದ್ದೇಶ್ವರ್ ಸೇರಿದ್ದಾರೆ

ಎಸ್ ಯಡಿಯೂರಪ್ಪ ಮತ ಚಲಾಯಿಸಿದರು ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಸದ ಜಿ

ಸಿದ್ದೇಶ್ವರ್ ಮಾಗನೂರು ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್

ಮಂಜಪ್ಪ ಹೊನ್ನಾಳಿಯ ಮತಗಟ್ಟೆಯೊಂದರಲ್ಲಿ ಮತದಾನ ಮಾಡಿದರು ಶಾಸಕ ಎಸ್

ಬಳ್ಳಾರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೈ ದೇವೇಂದ್ರಪ್ಪ ದಾವಣಗೆರೆ ಕ್ಷೇತ್ರದ ಪರಪನಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಮತಗಟ್ಟೆಯಲ್ಲಿ ಕುಟುಂಬ ಸಹಿತ ಮತ ಚಲಾಯಿಸಿದರು ಕಲಬುರಗಿಯಲ್ಲಿ ಕಾಂಗ್ರೆಸ್ ಓರಿಯ ನಾಯಕ ಹಾಗೂ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ಸದಸ್ನರೊಂದಿಗೆ ಮತದಾನ ಮಾಡಿದರು ಬೆಳಗಾವಿ ಜಿಲ್ಲೆ ಅಥಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆಯಲ್ಲಿ ಶಾಸಕ ಮಹೇಶ್ ಕುಮಠಳ್ಳಿ ಮಾಜಿ ಶಾಸಕ ಸಹಜಾನ ಡೋಗರಗಾಂವ ಮತದಾನ ಮಾಡಿದರು ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮದಲ್ಲಿ ಐಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ ಜೊಲ್ಲೆ ಕುಟುಂಬ ಸದಸ್ಡರೊಂದಿಗೆ ಮತ ಚಲಾಯಿಸಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ವರ್ಥಿ ಸಂಗಣ್ಣ ಕರಡಿ ಕೊಪ್ಪಳದ ಪಿ ಎಲ್ ಡಿ

ದೇಶದಲ್ಲಿ ಇಂದು ಮೂರನೇ ಪಂತದ ಲೋಕಸಭಾ ಚುನಾವಣೆಗೆ ಬಹುತೇಕ ಶಾಂತಿಯುತ ಮತದಾನ ನಡೆಯಿತು

ಮತದಾನಕ್ಕೆ ವ್ಯಾಪಕ ಬಂದೋಬಸ್ತ್ ಮಾಡಲಾಗಿತ್ತು ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಹಮಾದಾಬಾದ್ನ ನಿಶಾನ್ ಪ್ರೌಢಶಾಲೆಯಲ್ಲಿ ಸ್ವಾಪಿಸಲಾಗಿದ್ದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ಇದಕ್ಕೂ ಮುನ್ನ ಮತಗಟ್ಟೆಗೆ ಆಗಮಿಸಿದ ಅವರನ್ನು ಮಾರ್ಗದುದ್ದಕ್ಕೂ ಎರಡೂ ಬದಿಗಳಲ್ಲಿ ನೆರೆದಿದ್ದ ಸಾವಿರಾರು ಜನರು ಪ್ರಧಾನಿ ಅವರನ್ನು ಸ್ವಾಗತಿಸಿದರು ಪ್ರತಿಯಾಗಿ ಮೋದಿ ಅವರು ಕೈಬೀಸಿ ಜನತೆಗೆ ಶುಭಾಶಯ ಕೋರಿದರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತಗಟ್ಟೆ ಬಳಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಂಡರು ಮತ ಚಲಾವಣೆ ನಂತರ ಮಾಧ್ವಮ ಪ್ರಟಿನಿಧಿಗಳೊಂದಿಗೆ ಮಾತನಾಡಿದ ನರೇಂದ್ರ ಮೋದಿ ಭಯೋತ್ವಾದಕರ ಸುಧಾರಿತ ಸ್ಪೋಟಕ ಐಇಡಿಗಿಂತ ಮತದಾರರ ಗುರುತಿನ ಜೀಟಿ ಐಡಿ ಹೆಚ್ಚು ಶಕ್ತಿಶಾಲಿ ಎಂದು ಬಣ್ಣೆಸಿದರು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾಗವಾಗಿ ಅತ್ಯಂತ ದೊಡ್ಡ ಚುನಾವಣಾ ಉತ್ತವದಲ್ಲಿ ಪಕ್ಕು ಚಲಾಯಿಸಿರುವುದು ತಮ್ಮ ಸೌಭಾಗ್ಯವೆಂದು ಭಾವಿಸುವುದಾಗಿ ಮೋದಿ ಹೇಳಿದರು ಗುಜರಾತ್ನ ಗಾಂಧಿನಗರ ಮತ ಕ್ಷೇತ್ರದಲ್ಲಿ ಬಿಜೆಪಿ ಹಿರಿಯ ನಾಯಕ ಎಲ್

ಅಡ್ಡಾಣಿ ಮತ ಚಲಾಯಿಸಿದರು ಕಾಂಗ್ರೆಸ್ ನಾಯಕ ಡಾ ಮನಮೋಹನ್ಸಿಂಗ್ ಅಸ್ಲಾಂನ ದಿಸ್ಪುರದಲ್ಲಿ ಮತದಾನ ಮಾಡಿದರು

ರಫಾಲ್ ಯುದ್ಧ ವಿಮಾನ ಖರೀದಿ ಮೊಕದ್ದಮೆ ಸಂಬಂಧ ಸುಪ್ರೀಂಕೋರ್ಟ್ ಆದೇಶವನ್ನು ತಪ್ಪಾಗಿ ಅರ್ಥೈಸಿ ನೀಡಿದ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ನ್ಯಾಯಾಂಗ ನಿಂದನೆ ನೋಟೀಸ್ ಜಾರಿ ಮಾಡಿದೆ ಈ ಬಗ್ಗೆ ನಿನ್ನೆ ರಾಹುಲ್ಗಾಂಧಿ ನೀಡಿರುವ ಉತ್ತರ ತೃಪ್ತಿಕರವಾಗಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ

ದೆಪಲಿಯಲ್ಲಿಂದು ನಡೆದ ರಾಷ್ಟೀಯ ಕೃಷಿ ವಿಸ್ತರಣಾ ಸಮಾವೇಶದಲ್ಲಿ ಮಾತನಾಡಿದ ಅವರು ಪವಾಮಾನ ಇಲಾಖೆಯ ಎಸ್ಎಂಎಸ್ ಸಂದೇಶಗಳಿಂದ ದೇಶದ ಸುಮಾರು ನಾಲ್ಕು ಕೋಟಿ ರೈಶರು ಅನುಕೂಲ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿನ ಕೈಗಾರಿಕೆಗಳು ವಾಣಿಜ್ಯ ಕಟ್ಟಡ ಕಲ್ಕಾಣ ಮಂಟಪ ಚಿತ್ರ ಮಂದಿರ ಸೇರಿದಂತೆ ಪಾಗೂ ಹೆಚ್ಚು ವಿಸ್ತೀರ್ಣದ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವಂತೆ ಒಂದು ತಿಂಗಳೊಳಗಾಗಿ ಮಳೆ ನೀರು ಕೊಯ್ಲು ಪದ್ದತಿಯನ್ನು ಅಳವಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಸಿ

ಕರೀಗೌಡ ಸೂಚಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಮಳೆ ನೀರು ಕೊಯ್ಲು ಅನುಷ್ಠಾನ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು

ಆಕಾಶವಾಣಿಯ ಮಹಾನಿರ್ದೇಶಕ ಎಫ್ ಶೆಪರ್ಯಾರ್ ಪಾಗೂ ಸುದ್ದಿ ಸೇವಾ ವಿಭಾಗದ ಮಹಾನಿರ್ದೇಶಕರಾದ ಇರಾ ಜೋಶಿ ಆಕಾಶವಾಣಿಯ ಪರವಾಗಿ ಪ್ರಶಸ್ತಿ ಸ್ವೀಕರಿಸಿದರು